ಿ ಸಂಚಾರಿ ನಿಯಮ ಹಾಗೂ ಮೋಟಾರು ಕಾಯ್ದೆ ಉಲ್ಲಂಘನೆ ದಂಡದ ಮೊತ್ತ ಇಳಿಕೆಗೆ ಶೀಘವೇ ಸೂಕ್ತ ಕ್ರಮ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಭರವಸೆ ಿನಿನೆರೆ ಪರಿಸ್ಥಿತಿ ಅಗತ್ಯ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಕಂದಾಯ ಖಾತೆ ಸಚಿವ ಆರ್ ಅಶೋಕ್ ಮಾಹಿತಿ ಿ ದೇಶಕ್ಕೇ ಮಾದರಿಯಾಗುವ ಕೈಗಾರಿಕಾ ನೀತಿ ಸಾರ್ವಜನಿಕರ ಸಲಹೆ ಸೂಚನೆ ಆಧರಿಸಿ ರೂಪಿಸಲಾಗುವುದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ

ಉತ್ತರ ಪ್ರದೇಶದ ಕೈಷ್ಣ ನಗರಿ ಮಥುರಾದಲ್ಲಿ ನಿನ್ನೆ ರಾಷ್ಟೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮ ಮತ್ತು ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಎನ್ ಡಿ ಎ

ರಾಷ್ಟೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ವರ್ಷಕ್ಕೆ ಎರಡು ಬಾರಿಯಂತೆ ದನ ಎಮ್ಮೆ ಕುರಿ ಮೇಕೆ ಮತ್ತು ಹಂದಿಗಳಿಗೆ ಲಿಸಿಕೆ ಹಾಕಲಾಗುತ್ತದೆ

ಸಂಚಾರಿ ನಿಯಮ ಹಾಗೂ ಮೋಟಾರು ಕಾಯ್ದೆ ಉಲ್ಲಂಘನೆಗೆ ಸಂಬಂಧಿಸಿದ ದಂಡದ ಮೊತ್ತ ಕಡಿಮೆ ಮಾಡಲು ಶೀಘವೇ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಬೆಂಗಳೂರಿನಲ್ಲಿ ನಿನ್ನೆ ತೆರಿಗೆ ಸಂಗ್ರಹ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಸಂಚಾರಿ ನಿಯಮ ಹಾಗೂ ಮೋಟಾರು ಕಾಯ್ದೆ ಕುರಿತು ಗುಜರಾತ್ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕ್ಲೆಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು

ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಜಿಎಸ್ಟಿ ಸಂಗ್ರಹದಲ್ಲಿ ರಾಜ್ಯ ಮುಂದಿದೆ

ಯಡಿಯೂರಪ್ಪ ಹೇಳಿದರು ಸಂಚಾರಿ ನಿಯಮ ಹಾಗೂ ಮೋಟಾರು ಕಾಯ್ದೆ ಕುರಿತು ಪ್ರತಿಕ್ರಿಯಿಸಿದ ಉಪಮುಖ್ಜಮಂತ್ರಿ ಲಕ್ಷ್ಣ ಸವದಿ ಮಹಾರಾಷ್ಟ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಸಂಚಾರಿ ಉಲ್ಲಂಘನೆ ಪ್ರಕರಣಗಳಲ್ಲಿ ಯಾವ ರೀತಿಯ ದಂಡದ ಪ್ರಮಾಣ ವಿಧಿಸಲು ನಿರ್ಧರಿಸಲಾಗಿದೆ ಎಂಬುದರ ವಿವರ ಪಡೆದುಕೊಂಡು ನಮ್ನ ರಾಜ್ಯದಲ್ಲಿಯೂ ಶೀಘದಲ್ಲಿಯೇ ದಂಡದ ಶ್ರಮಾಣ ಯಾವ ರೀತಿಯಲ್ಲಿ ಇರದೇಕು ಎಂಬ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು

ಇದಕ್ಕಾಗಿ ಹಗಲಿರುಳು ಶ್ರಮಿಸುವ ಅರಣ್ಣ ಸಿಬ್ಲಂದಿಯ ಕಾಯಕ ಶ್ಲಾಫನೀಯ ಎಂದು ತಿಳಿಸಿದರು ಅರಣ್ಯ ಇಲಾಖೆ ಸಿಬ್ಬಂದಿ ಕರ್ತವ್ಯದಲ್ಲಿರುವಾಗ ಮೃತಪಟ್ಟರೆ ನೀಡುವ ಪರಿಹಾರ ಮೊತ್ತವನ್ನು ಪೊಲೀಸ್ ಇಲಾಖೆಗೆ ಸರಿ ಸಮನಾಗಿ ಹೆಚ್ಚಿಸಲಾಗುವುದು ಅಲ್ಲದೆ ಹುತಾತ್ಮರ ಕುಟುಂಬಗಳ ಕ್ಷೇಮಾಭಿವೃದ್ಧಿಗೂ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಬಿ

ಸೇಡಿನ ರಾಜಕಾರಣ ಮಾಡುತ್ತಿರುವ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪಿ

ಶಿವಕುಮಾರ ಅವರ ಬಂಧನದ ವಿಚಾರಗಳೇ ಚರ್ಚೆಯಲ್ಲಿ ಇರುವಂತೆ ನೋಡಿಕೊಳ್ಳುತ್ತಿದೆ ಅಲ್ಲದೇ ಶಿವಕುಮಾರ್ ಅವರ ಮಗಳನ್ನೂ ವಿಚಾರಣೆಗೆ ಕರೆಸುವಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ಕೀಳು ರಾಜಕಾರಣಕ್ಕೆ ಇಳಿದಿದೆ ಎಂದು ಕೆ

ಸಿ ಅಧ್ವಕ್ಷ ದಿನೇಶ್ ಗುಂಡೂರಾವ್ ಟೀಕಿಸಿದ್ದಾರೆ ಮಾಜಿ ಸಚಿವ ಡಿ

ಶಿವಕುಮಾರ ಅವರ ಬಂಧನ ಖಂಡಿಸಿ ಐಟಿ ಇಡಿ ಮುಂತಾದ ತನಿಖಾ ಸಂಸ್ಥೆಗಳನ್ನು ಬಳಸಿ ದ್ವೇಷ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ನಿನ್ನೆ ಒಕ್ಕಲಿಗ ಸಮುದಾಯ ಹಾಗೂ ಹಲವು ಸಂಘಟನೆಗಳು ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ವಿಜ್ಞಾನ ತಂತ್ರಜ್ಞಾನ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ

ಅಶ್ವಥ್ ನಾರಾಯಣ ಬೆಂಗಳೂರಿನಲ್ಲಿ ನಿನ್ನೆ ಹಿರಿಯ ವಿಜ್ಞಾನಿ ಭಾರತ ರತ್ನ ಪ್ರೊಫೆಸರ್ ಸಿ

ರಾವ್ ಅವರನ್ನು ಭೇಟ ಮಾಡಿ ಸಮಾಲೋಚನೆ ನಡೆಸಿದರು ಈ ವೇಳೆ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಸಿ

ರಾವ್ ಅವರೊಂದಿಗೆ ಚರ್ಚೆ ನಡೆಸಿದರು

ಅಶ್ವಥ್ ನಾರಾಯಣ ವಿಜ್ವಾನ ಮತ್ತು ತಂತ್ರಜ್ವಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ದೇತದ ಅಗತ್ಯಗಳನ್ನು ಪೂರೈಸುವ ನಿಟ್ಟನಲ್ಲಿ ಜವಾಹರಲಾಲ್ ನೆಹರೂ ವೈಜ್ಞಾನಿಕ ಸಂಶೋಧನಾ ಸಂಶೈ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ರಾಜ್ಯ ಸರ್ಕಾರದಿಂದ ಸಾಧ್ಯವಿರುವ ಎಲ್ಲ ನೆರವು ನೀಡುವುದಾಗಿ ಅವರು ತಿಳಿಸಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ಕರ್ನಾಟಕ ಉಚ್ದ ನ್ಯಾಯಾಲಯದ ಬೆಂಗಳೂರು ಮಧ್ಯುಕಾ ಕೇಂದ್ರದಲ್ಲಿ ಸ್ಮಾಪಿಸಿರುವ ಮಕ್ಕಳ ಭೇಟಿ ಕೊಠಡಿಯನ್ನು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕಾ ನಿನ್ನೆ ಉದ್ಘಾಟಿಸಿದರು ಗಂಡ ಅಥವಾ ಹೆಂಡತಿ ವಿಜ್ವೇಧನಕ್ಕೆ ಅರ್ಜಿ ಸಲ್ಲಿಸಿದಾಗ ಅಥವಾ ವಿಜ್ವೇಧನಕ್ಕೆ ಒಳಪಟ್ಟಾಗ ಆ ದಂಪತಿಯ ಮಗು ಅಥವಾ ಮಕ್ಕಳನ್ನು ನ್ವಾಯಾಲಯವು ಪತಿ ಅಥವಾ ಪತ್ನಿಯ ವಶಕ್ಷೆ ನೀಡುತ್ತದೆ ತಾಯಿಯ ವಶದಲ್ಲಿರುವ ಮಗುವನ್ನು ನೋಡಲು ತಂದೆಗೆ ಅಥವಾ ತಂದೆಯ ವಶದಲ್ಲಿರುವ ಮಗುವನ್ನು ಕಾಣಲು ತಾಯಿಗೆ ಅವಕಾಶ ಕಲ್ಪಿಸುವ ವಿಶೇಷ ತಾಣವೇ ಈ ಮಕ್ಕಳ ಭೇಟಿ ಕೊಠಡಿಯಾಗಿದೆ

ಅಗತ್ಯ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಆರ್

ಶ್ರೀಕೈಲ ಪೀಠದ ಪಂಡಿತಾರಾಧ್ಯರ ಉದ್ಭವಮೂರ್ತಿಗೆ ಕವಚ ನಿರ್ಮಿಸುವ ಉದ್ದೇಶದಿಂದ ಇಟ್ಟಿದ್ದ ಚಿನ್ನವನ್ನು ಮನೆಗಳ ನಿರ್ಮಾಣಕ್ಕೆ ವಿನಿಯೋಗಿಸಲಾಗುವುದು ಎಂದು ಹೇಳದರು ಇತ್ತೀಚಿನ ನೆರೆ ಸಂದರ್ಭದಲ್ಲಿ ಮಲಶ್ರಭಾ ನದಿ ಪಾತ್ರದ ರಾಮದುರ್ಗ ಹತ್ತಿರ ರೈತರ ಹೊಲಗಳಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಮರಳು ತೇಖರವಾಗಿದ್ದು ಇದರ ವಿಲೇವಾರಿ ಕುರಿತು ಬೆಳಗಾವಿ ಹಾಗೂ ಗದಗ ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗಣಿ ಮತ್ತು ಭೂ ವಿಜ್ವಾನ ಖಾತೆ ಸಚಿವ ಸಿ

ಗದಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿನ್ನೆ ನಡೆದ ಜಿಲ್ಲಾ ಗಣಿಗಾರಿಕೆ ಟಾಸ್ಕ್ ಫೋರ್ಸ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮರಳುಗಾರಿಕೆ ಸೇರಿದಂತೆ ಗಣಿಗಾರಿಕೆಗೆ ಬರುವ ಅರ್ಜಿಗಳನ್ನು ವಿಳಂಬ ಮಾಡದೇ ವಿಲೇವಾರಿ ಮಾಡಬೇಕು ಒಟ್ಟಾರೆಯಾಗಿ ಗದಗ ಜಿಲ್ಲೆ ಮರಳು ಗಣಿಗಾರಿಕೆ ಕುರಿತಂತೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ತರುವ ರೀತಿಯಲ್ಲಿ ಮಾದರಿ ಜಿಲ್ಲೆಯಾಗಿ ಕಾರ್ಯ ನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಕೈಗಾರಿಕಾ ನೀತಿ ಕರಡು ಸಿದ್ಧಪಡಿಸಲಾಗುತ್ತಿದ್ದು ಡಿಸೆಂಬರ್ನಲ್ಲಿ ಕೈಗಾರಿಕಾ ನೀತಿ ಬಿಡುಗಡೆ ಮಾಡಿ ಕೈಗಾರಿಕೋದ್ಧಮಿಗಳು ಮತ್ತು ಸಾರ್ವಜನಿಕರ ಸಲಹೆ ಸೂಚನೆಗಳನ್ನು ಆಧರಿಸಿ ದೇಶಕ್ಕೆ ಮಾದರಿಯಾಗುವ ಕೈಗಾರಿಕಾ ನೀತಿ ರೂಪಿಸಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಜಗದೀಶ್ ಶೆಟ್ಟರ್ ಭರವಸೆ ನೀಡಿದ್ದಾರೆ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಆಕರ್ಷಿಸುವ ಕುರಿತು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ನಡೆದ ಕರ್ನಾಟಕ ಹಾಗೂ ಮಹಾರಾಷ್ಟ ರಾಜ್ಯಗಳ ಕೈಗಾರಿಕೋದ್ಯಮಿಗಳ ಜತೆಗಿನ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕೊನೆಯಲ್ಲಿ ಮತ್ತೊಮ್ಸೆ ಮುಖ್ಯಾಂಶಗಳು ್ಲಿ ಪಶು ಸಂಪತ್ತು ಅಭಿವೃದ್ಧಿ ಪ್ರಾಣಿಗಳಿಗೆ ಬರುವ ಕಾಲುಬಾಯಿ ಮತ್ತು ಕಂದು ರೋಗದ ನಿರ್ಮೂಲನೆಗೆ ಕೇಂದ್ರ ಸರ್ಕಾರ ಬದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ ಿ ಸಂಚಾರಿ ನಿಯಮ ಹಾಗೂ ಮೋಟಾರು ಕಾಯ್ದೆ ಉಲ್ಲಂಘನೆ ದಂಡದ ಮೊತ್ತ ಇಳಿಕೆಗೆ ಶೀಘವೇ ಸೂಕ್ತ ಕ್ರಮ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಭರವಸೆ ಿಸಿನೆರೆ ಪರಿಸ್ಥಿತಿ ಅಗತ್ಯ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಕಂದಾಯ ಖಾತೆ ಸಚಿವ ಆರ್

ದೇಶಕ್ಕೇ ಮಾದರಿಯಾಗುವ ಕೈಗಾರಿಕಾ ನೀತಿ ಸಾರ್ವಜನಿಕರ ಸಲಹೆ ಸೂಚನೆ ಆಧರಿಸಿ ರೂಪಿಸಲಾಗುವುದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು